ನರೇಂದ್ರಮೋದಿ ಪರಿಶೀಲನೆ

ಪ್ರಧಾನಮಂತ್ರಿ ನರೇಂದ್ರಮೋದಿ

ಇಂದು ವಿಶ್ವ ಮತ್ತ್ವ ದಿನಾಚರಣೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಹಲವು ಕಾರ್ಯಕ್ರಮಗಳ ಆಯೋಜನೆ

ನಿನ್ನೆ ನಡೆದ ಸಭೆಯಲ್ಲಿ ಪ್ರಧಾನಮಂತ್ರಿ ಅವರು ಲಸಿಕೆ ಅಭಿವ್ವದ್ದಿಯಲ್ಲಿ ಶ್ರಮ ವಹಿಸಿದ ಎಲ್ಲಾ ಅನ್ನೇಷಕರು ವಿಜ್ಞಾನಿಗಳು ತಂತ್ರಜ್ಞರು ಹಾಗೂ ಫಾರ್ಮಾ ಕಂಪನಿಗಳ ಅಧಿಕಾರಿ ಸಿಬ್ಬಂದಿಗಳನ್ನು ಶ್ಲಾಘಿಸಿದರು ಭಾರತದಲ್ಲಿ ಐದು ಲಸಿಕೆಗಳು ಇದೀಗ ಮುನ್ನಡೆಯ ಹಂತದಲ್ಲಿದ್ದು

ಭಾರತದಲ್ಲಿ ಅಭಿವ್ವದ್ದಿಪಡಿಸಲಾಗುತ್ತಿರುವ ಲಸಿಕೆಗೆ ಸಹಭಾಗಿತ್ವ ನೀಡಲು ಬಾಂಗ್ಲಾದೇಶ ಮ್ದಾನ್ನಾರ್ ಕತಾರ್ ಭೂತಾನ್ ಸ್ವಿಜರ್ಲ್ಲಾಂಡ್ ಆಸ್ಲೇಲಿಯಾ ಬಹರೇನ್ ಮತ್ತು ದಕ್ಷಿಣ ಕೊರಿಯಾ ರಾಷ್ಟಗಳು ಹೆಜ್ಜಿನ ಆಸಕ್ತಿ ತೋರಿವೆ ಲಸಿಕೆಯ ಅಭಿವ್ಯದ್ಲಿಯಲ್ಲಿ ಭಾರತ ಅತ್ಯುನ್ನತ ಜಾಗತಿಕ ಗುಣಮಟ್ಟವನ್ನು ಹೊಂದಬೇಕು ಹಾಗೂ ಈ ನಿಟ್ಟನಲ್ಲಿ ಪ್ರತಿಷ್ಟಿತ ರಾಷ್ಷೀಯ ಮತ್ತು ಅಂತಾರಾಷ್ಷೀಯ ಸಂಸ್ಥೆಗಳ ಸಹಭಾಗಿತ್ತವನ್ನು ಪಡೆದುಕೊಳ್ಳಬೇಕೆಂದು ಪ್ರಧಾನಮಂತ್ರಿ ನರೇಂದ್ರಮೋದಿ ಸೂಚಿಸಿದ್ದಾರೆ

ಸೌದಿ ಅರೇಬಿಯಾದ ಅಧ್ಯಕ್ಷತೆಯಲ್ಲಿ ವರ್ಚುಯಲ್ ಮಾದರಿಯಲ್ಲಿ ಶ್ವಂಗಸಭೆ ನಡೆಯಲಿದೆ

ಕೊರೊನಾ ಸಾಂಕಾಮಿಕ ರೋಗದ ವಿರುದ್ದ ಹೋರಾಡಲು ಮಾರ್ಗಗಳನ್ನು ಕಂಡುಕೊಳ್ಳುವುದು ಹಾಗೂ ಉದ್ಗೋಗಗಳನ್ನು ಮನರ್ ಸ್ಲಾಪಿಸುವ ಕುರಿತಂತೆ ನಾಯಕರುಗಳು ಚರ್ಚೆ ನಡೆಸಲಿದ್ದಾರೆ ಕೇಂದ್ರ ಗ್ಲಹ ಸಚಿವ ಅಮಿತ್ ಷಾ ಇಂದಿನಿಂದ ತಮಿಳುನಾಡಿಗೆ ಎರಡು ದಿನಗಳ ಭೇಟಿ ನೀಡಲಿದ್ದಾರೆ

ಕೊಯಮತ್ತೂರಿನಲ್ಲಿ ರಸ್ತೆ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿ ಹಲವಾರು ಮೂಲ ಸೌಕರ್ನ ಯೋಜನೆಗಳಿಗೂ ಚಾಲನೆ ನೀಡಲಿದ್ದಾರೆ ಸಂಜೆ ತಮಿಳುನಾಡಿನ ಬಿಜೆಪಿಯ ಹಿರಿಯ ನಾಯಕರನ್ನು ಭೇಟಿಯಾಗಲಿದ್ದು ಮುಂದಿನ ಸಾಲಿನ ಮೇನಲ್ಲಿ ನಡೆಯಲಿರುವ ವಿಧಾನಸಭಾ ಚುನಾವಣೆ ಕುರಿತಂತೆ ಚರ್ಚೆ ನಡೆಸಲಿದ್ದಾರೆ ಉತ್ತರಪ್ರದೇಶದಲ್ಲಿ ವಿಂಧ್ವಾಚಲ ವಲಯದ ಮಿರ್ಜಾಮರ ಮತ್ತು ಸೋನಭದ್ರ ಜಲ್ಲೆಗಳಲ್ಲಿ ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಗ್ರಾಮೀಣ ಕುಡಿಯುವ ನೀರು ಪೂರೈಕೆ ಯೋಜನೆಗಳಿಗೆ ಶಿಲಾನ್ಸಾಸ ನೆರವೇರಿಸಲಿದ್ದಾರೆ ವಿಡಿಯೋ ಕಾನ್ಸರೆನ್ಸ್ ಮೂಲಕ ಅವರು ಈ ಕಾರ್ಯಕ್ರಮ ನೆರವೇರಿಸಲಿದ್ದಾರೆ

ಈ ಎಲ್ಲಾ ಜಲ್ಲೆಗಳಲ್ಲೂ ಗ್ರಾಮೀಣ ನೀರು ಮತ್ತು ನೈರ್ಮಲ್ತ ಸಮಿತಿಗಳನ್ನು ರಚಿಸಲಾಗಿದ್ದು ಇವು ಕಾರ್ಯಾಚರಣೆ ಮತ್ತು ನಿರ್ವಹಣೆಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳಲಿವೆ ಈ ಕಾರ್ಯಕ್ರಮದ ಸಂದರ್ಭದಲ್ಲಿಯೇ ಪ್ರಧಾನಮಂತ್ರಿ ಅವರು ಗ್ರಾಮೀಣ ನೀರು ಮತ್ತು ನೈರ್ಮಲ್ಡ ಸಮಿತಿ ಹಾಗೂ ಪಾಣಿ ಸಮಿತಿ ಸದಸ್ದರ ಜೊತೆಗೆ ಸಂವಾದ ಕೂಡ ನಡೆಸುವರು ಉತ್ತರಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದತ್ತನಾಥ್ ಸಹ ಉಪಸ್ಥಿತರಿರುವರು

ಗುಜರಾತ್ ಮುಖ್ಚಮಂತ್ರಿ ವಿಜಯ್ ರೂಪಾಣಿ ಹಾಗೂ ಪಿಡಿಪಿಯು ಗೌರ್ನರ್ಗಳ ಮಂಡಳಿ ಅಧ್ಯಕ್ಷ ಮತ್ತು ರಿಲಯನ್ಸ್ ಕೈಗಾರಿಕೆಗಳ ಅಧ್ಯಕ್ಷ ಮುಖೇಶ್ ಅಂಬಾನಿ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು

ವಿಶ್ವದ ಪ್ರಮುಖ ಕಂಪನಿಗಳು ಭಾರತದಲ್ಲಿ ಬಂಡವಾಳ ಹೂಡಿಕೆ ಮಾಡಲು ಆಸಕ್ತಿ ತೋರುತ್ತಿವೆ ಎಂದು ಇಂಧನ ಹೊಸ ಹಾಗೂ ನವೀಕರಿಸಬಹುದಾದ ಇಂಧನಗಳ ಸಹಾಯಕ ಸಚಿವ ಆರ್

ಸಿಂಗ್ ಹೇಳಿದ್ದಾರೆ

ನವೀಕರಿಸಬಹುದಾದ ಇಂಧನ ಕ್ಷೇತ್ರ ಭಾರತದಲ್ಲಿ ವಿದೇಶಿ ನೇರ ಬಂಡವಾಳವನ್ನು ಆಕರ್ಷಿಸುತ್ತಿರುವ ಮತ್ತೊಂದು ಪ್ರಮುಖ ಕ್ಷೇತ್ರವಾಗಿದೆ ಎಂದು ಅವರು ಸಂತಸ ವ್ಯಕ್ತಪಡಿಸಿದರು

ಎರಡು ದಿನಗಳ ಕಾಲ ನಡೆಯಲಿರುವ ಈ ಮೇಳದಲ್ಲಿ ಇಂಧನ ಕ್ಷೇತ್ರದಲ್ಲಿ ಲಭ್ಯವಿರುವ ಹಲವಾರು ಅವಕಾಶಗಳ ಕುರಿತಂತೆ ವಿಸ್ತ್ರತ ಚರ್ಚೆ ನಡೆಯಲಿದೆ

ನವದೆಹಲಿಯ ಎನ್ಎಎಸ್ಸಿಸಿ ಸಂಕೀರ್ಣದಲ್ಲಿಂದು ಮೀನುಗಾರಿಕೆ ಪಶು ಸಂಗೋಪನೆ ಮತ್ತು ಡೇರಿ ಸಚಿವಾಲಯದಿಂದ ಕಾರ್ಯಕ್ರಮ ಆಯೋಜಸಲಾಗಿದೆ

ಕರ್ನಾಟಕದಲ್ಲೂ ಮೀನುಗಾರರ ಅಭಿವೃದ್ಧಿಗಾಗಿ ಹಲವು ಕಾರ್ಯಕ್ರಮಗಳನ್ನು ಹಮ್ನಿಕೊಳ್ಳಲಾಗಿದೆ

ಈ ಸಂಬಂಧ ಟ್ನೀಟ್ ಮಾಡಿರುವ ಪ್ರಧಾನಮಂತ್ರಿ ಈಗಾಗಲೇ ಅನೇಕ ಆಸಕ್ತಕರ ಸಂಗತಿಗಳನ್ನು ಸ್ವೀಕಾರ ಮಾಡಲಾಗಿದೆ ಅದರಲ್ಲಿ ಕೆಲವು ಜೀವನದ ಸ್ಪೂರ್ತಿದಾಯಕ ವಿಷಯಗಳೂ ಇವೆ ಎಂದಿದ್ದಾರೆ ಕಳೆದ ನಾಲ್ಲು ದಿನಗಳಿಂದ ದೇಶದ ವಿವಿಧೆಡೆ ಆಚರಿಸಲಾಗುತ್ತಿದ್ದ ಛತ್ ಪೂಜೆ ಇಂದು ಬೆಳಗ್ಗೆ ಮುಕ್ತಾಯಗೊಂಡಿದೆ ಇಂದು ಸೂರ್ಯೋದಯದ ವೇಳೆ ಸೂರ್ಯದೇವನಿಗೆ ಅರ್ಫ್ನ ಸಮರ್ಪಿಸಿ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಛತ್ ಉತ್ತವ ಸಂಪನ್ನಗೊಂಡಿದೆ ಭೂಮಿಯ ಮೇಲೆ ಜೀವರಾತಿ ಇರಲು ಕಾರಣವಾಗಿರುವ ಪ್ರಕ್ಷತಿ ಹಾಗೂ ಸೂರ್ಯದೇವನಿಗೆ ಕೃತಜ್ಞತೆ ಸಲ್ಲಿಸುವ ಹಬ್ಬವೇ ಛತ್ ಮೂಜೆ ಬುಧವಾರ ಸೂರ್ಯಾಸ್ತದ ವೇಳೆ ಆರಂಭವಾಗಿದ್ದ ಛತ್ ಮೂಜೆ ಇಂದು ಸೂರ್ಯೋದಯದವರೆಗೆ ನಡೆಯಿತು ಕೋವಿಡ್ ಸಾಂಕ್ರಾಮಿಕ ಪರಡುವ ಭೀತಿಯ ಹಿನ್ನೆಲೆ ನದಿ ತೀರಗಳಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಕೆಗೆ ನಿರ್ಬಂಧ ವಿಧಿಸಲಾಗಿತ್ತು ಈ ಹಿನ್ನೆಲೆಯಲ್ಲಿ ಈ ಬಾರಿ ಹೆಚ್ಚಿನ ಭಕ್ತರು ಪೂಜಾ ವಿಧಿಗಳನ್ನು ಮನೆಗಳಲ್ಲಿಯೇ ನಡೆಸಿದ್ದಾರೆ ಎಂದು ನಮ್ಮ ಬಾತ್ತೀದಾರರು ವರದಿ ಮಾಡಿದ್ದಾರೆ ಲಂಡನ್ನಲ್ಲಿ ನಡೆಯುತ್ತಿರುವ ಎಟಿಪಿ ಫ್ಲೆನಲ್ಸ್ ಟೂರ್ನಿಯಲ್ಲಿ ವಿಶ್ವದ ನಂಬರ್ ಒನ್ ಆಟಗಾರ ಸರ್ಜಿಯಾದ ನೋವಾಕ್ ಜೋಕೋವಿಜ್ ಸೆಮಿಫೆನಲ್ಸ್ ತಲುಪಿದ್ಸಾರೆ